ವಿಯೆಂಟಿಯಾನ್ನಲ್ಲಿ ಇಂದು ಇಂಡೋ ಲಾವೋಸ್ ದ್ವಿಪಕ್ಷೀಯ ಸಹಕಾರದ ಕುರಿತು ಜಂಟಿ

ಶ ಆಸ್ಟ್ರೇಲಿಯಾ ವಿರುದ್ದ ಭಾರತದ ಮುಖಾಮುಖಿ ರಾಜಸ್ಥಾನ ತೆಲಂಗಾಣ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಅಭ್ಯರ್ಥಿಗಳು ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ನಿನ್ನೆ ಪೂರ್ಣಗೊಂಡಿದೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಇಂದು ಚಿಹ್ನೆ ಹಂಚಿಕೆಯಾಗಲಿದೆ

ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ನೇತೃತ್ವದ ಕೇಂದ್ರ ಚುನಾವಣಾ ಆಯೋಗದ ಉನ್ನತ ತಂಡ ಹ್ವೆದ್ರಾಬಾದ್ನಲ್ಲಿ ಇಂದು ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ನಡೆದಿರುವ ಸಿದ್ದತೆಗಳ ಪರಿಶೀಲನೆ ನಡೆಸಲಿದೆ

ವಿವಿಧ ರಾಜಕೀಯ ಪಕ್ಷಗಳು ಆಡಳಿತಾರೂಥ ಕಾಂಗ್ರೆಸ್ ವಿಪಕ್ಷಗಳಾದ ಎಂಎನ್ಎಫ್ ಜೆಡ್ಪಿಎಂ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಬಿರುಸುಗೊಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಿಜೋರಾಂಗೆ ಭೇಟಿ ನೀಡಲಿದ್ದು ಬಿಜೆಪಿ ಅಭ್ಯರ್ಥಿ ಪರ ರ್ನ್ನಾಲಿಯಲ್ಲಿ ಮತಯಾಚಿಸಲಿದ್ದಾರೆ ನಂತರ ಐಜಾಲ್ ಕ್ತಬ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಎನ್ಜಿಒದವರನ್ನು ಭೇಟಿಯಾಗಲಿದ್ದಾರೆ ತ್ರಿಪುರಾ ನಿರಾಶ್ರಿತರ ಶಿಬಿರಗಳಲ್ಲಿ ವಾಸಿಸುತ್ತಿರುವವರಿಗೆ ಮತದಾರರ ಗುರುತಿನ ಚೀಟಿಯನ್ನು ಇಂದಿನಿಂದ ವಿತರಿಸಲಗುವುದೆಂದು ಮುಖ್ಯ ಚುನಾವಣಾಧಿಕಾರಿ ಆಶಿಶ್ಕುಂದ್ರ ತಿಳಿಸಿದ್ದಾರೆ ಗುಜರಾತ್ ಹಾಗೂ ಜಾರ್ಖಂಡ್ನಲ್ಲಿ ತೆರವಾಗಿರುವ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಆಯೋಗ ಚುನಾವಣೆ ದಿನಾಂಕ ಪ್ರಕಟಿಸಿದೆ

ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ಜಿಲ್ಲೆಯ ಬಿಜ್ಬೇಹರಾ ನಗರದ ಸೆಟ್ಕಿ ಪೋರಾದಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಆರಂಭವಾದ ಭಯೋತ್ಸಾದಕರು ಮತ್ತು ಭದ್ರತಾಪಡೆಗಳ ನಡುವೆ ಗುಂಡಿನ ಕಾಳಗದಲ್ಲಿ ಆರು ಉಗ್ರರು ಹತರಾಗಿದ್ದಾರೆ ಅವರ ಬಳಿಯಿದ್ದ ಸ್ಸೋಟಕಗಳನ್ನು ಭದ್ರತಾಪಡೆ ವಶಪಡಿಸಿಕೊಂಡಿದೆ ಈ ವಲಯದಲ್ಲಿ ಭಯೋತ್ಪಾದಕರು ಅಡಗಿರುವ ಬಗ್ಗೆ ಖಚಿತ ಮಾಹಿತಿ ದೊರೆತ ಆಧಾರದ ಮೇಲೆ ಭದ್ರತಾಪಡೆಯ ಜಂಟಿ ತಂಡವು ಈ ಶೋಧ ಕಾರ್ಯಾಚರಣೆ ನಡೆಸಿತು ಎಂದು ಮೂಲಗಳು ತಿಳಿಸಿವೆ ವಿಯೆಟ್ತಾಮ್ ಹಾಗೂ ಆಸ್ತ್ರೇಲಿಯಾ ಪ್ರವಾಸದಲ್ಲಿರುವ ರಾಷ್ವಪತಿ ರಾಮನಾಥ್ ಕೋವಿಂದ್ ಇಂದು ಬೆಳಗ್ಗೆ ಮೆಲ್ಫೋರ್ನ್ ತಲುಪಿದರು ವಿಕ್ಸೋರಿಯಾ ರಾಜ್ಯಪಾಲ ಲಿಂಡಾ ಡೆಸ್ಟೌ ಕೋವಿಂದ್ ಅವರನ್ನು ಬರಮಾಡಿಕೊಂಡರು ರಾಷ್ಕ ಪತಿಯವರು ಇಂದು ಮೆಲ್ಫೋರ್ನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ಗೇಶಿಸಿ ಭಾಷಣ ಮಾದಲಿದ್ದಾರೆ ಈ ವಿಶ್ಲವಿದ್ಯಾಲಯದಲ್ಲಿ ಭಾರತದ ಹಲವಾರು ವಿದ್ಯಾರ್ಥಿಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ಮಾಹಿತಿ ನೀಡಿದ್ದಾರೆ ಸಿಡ್ಡಿಯಲ್ಲಿ ನಿನ್ನೆ ಭಾರತ ಆಸ್ಟ್ರೇಲಿಯಾ ವ್ಯಾಪಾರ ಮಂಡಳಿ ಉದ್ದೇಶಿಸಿ ಮಾತನಾಡಿದ ರಾಮನಾಥ್ ಕೋವಿಂದ್ ಭಾರತ ಮತ್ತು ಆಸ್ತೋಲಿಯಾ ನಡುವಿನ ವ್ಯಾಪಾರ ಸಂಬಂಧವನ್ನು ಬಲಪಡಿಸಬೇಕು ಆರ್ಥಿಕ ಸುಧಾರಣೆ ಹಾಗೂ ಅಭಿವೃದ್ದಿಗೆ ಭಾರತ ಬದ್ದ ಎಂದು ತಿಳಿಸಿದ್ದಾರೆ

ಪಶ್ಚಿಮ ಬಂಗಾಳದ ಪುರುಲಿಯಾ ಮತ್ತು ಭೀರ್ಭೂಮ್ ಜಿಲ್ಲೆಗಳಲ್ಲಿ ಮತ್ತು ಒಡಿಶಾದ ತಲಚೇರ್ ಬಿಹಾರದ ಭಾಗಲ್ಪೂರ್ ಹಾಗೂ ಜಾರ್ಖಂಡ್ನ ಪೂರ್ವ ಬೊಕೊರೋ ಮತ್ತು ದಕ್ಷಿಣದ ಕಾರ್ನಾಪೂರ್ನಾದ್ಯಂತ ಕಲ್ಲಿದ್ದಲು ಗಣಿ ನಿಕ್ಷೇಪ ಪತ್ತೆಯಾಗಿದೆ ಎಂದು ಭಾರತೀಯ ಭೌಗೋಳಿಕ ಸರ್ವೇಕ್ಷಣೆಯ ಪೂರ್ವವಲಯದ ಸಹಾಯಕ ಮಹಾನಿರ್ದೇಶಕ ಆರ್

ಕಿಸಕು ತಿಳಿಸಿದ್ದಾರೆ

ಈ ಗಣಿ ಕಾರ್ಯವು ಆರಂಭವಾದರೆ ದೇಶದ ಹಾಗೂ ಈ ರಾಜ್ಯಗಳ ಆರ್ಥಿಕ ಸ್ಥಿತಿ ಅಧಿಕ ಪ್ರಮಾಣದಲ್ಲಿ ವೃದ್ದಿಯಾಗುವುದೆಂದು ಕಿಸಕು ತಿಳಿಸಿದ್ದಾರೆ

ಇಬ್ಬರೂ ಸಚಿವರು ರಕ್ಷಣಾ ವೆಲಯ ಕ್ವಡಿ ವ್ಯಾಪಾರ ಹೂಡಿಕೆ ವಿಜ್ಞಾನ ತಂತ್ರಜ್ಞಾನ ವಿದ್ಯುತ್ ಹಾಗೂ ಗಣಿಗಾರಿಕೆ ಕುರಿತು ಚರ್ಚಿಸಲಿದ್ದಾರೆ ಸುಷ್ಮಾ ಅವರು ಅಲ್ಲಿನ ಪ್ರಧಾನಿ ತೊಂಗುಲುನ್ ಸಿಸೋಲಿತ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ನಿನ್ನೆ ಸಂಜೆ ವಿಯೆಂಟಿಯಾನ್ನಲ್ಲಿ ಭಾರತೀಯ ಸಮುದಾಯದವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗವಹಿಸಿದ್ದರು ಇಂಡೊ ಲಾವೋ ಸಂಬಂಧ ಬಲವರ್ಧನೆಯಲ್ಲಿ ಲಾವೋ ಭಾರತೀಯರು ಸೇತುವೆಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಸ್ನ ರಾಜ್ ಪ್ರಶಂಸಿಸಿರುವುದಾಗಿ ಎಂಇಎ ವಕ್ಕಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವ ಶಿಫಾರಸುಗಳನ್ನು ಯಾವ ರೀತಿಯಲ್ಲಿ ಅನುಷ್ನಾನಕ್ಕೆ ತರುವ ಕುರಿತು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಪರಾಮರ್ಶಿಸಲು ಮಹಾರಾಷ್ಟ ಸರ್ಕಾರ ಸಂಪುಟ ಉಪ ಸಮಿತಿಯನ್ನು ರಚಿಸಿದೆ

ಯಾವುದೇ ರೀತಿಯ ಕಾನೂನು ಮತ್ತು ಸಾಂವಿಧಾನಿಕ ಅಡಚಣೆ ಉಂಟಾಗದೆ ಶಿಫಾರಸು ಅನುಷ್ಠಾನಕ್ಕೆ ತರಲು ಸಮಿತಿಯು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲಿದೆ ಉಪ ಸಮಿತಿಯು ಕೈಗೊಳ್ಳುವ ನಿರ್ಧಾರವು ಅಂತಿಮವಾಗಲಿದೆ ಇದಕ್ಕೆ ಮತ್ತೆ ಸಂಪುಟದ ಅನುಮೋದನೆ ಬೇಕಾಗಿಲ್ಲ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮರಾಠ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಶಿಫಾರಸು ಮಾಡಿದೆ

ದೇಶಾದ್ಯಂತ ಹಾಗೂ ವಿಶ್ಲದೆಲ್ಲೆಡೆ ಇಂದು ಗುರುನಾನಕ್ ಜಯಂತಿ ಗುರುಪೂರಬ್ ದಿನವನ್ನು ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ

ಸಿಖ್ಖರ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬ್ ಅನ್ನು ಗುರುದ್ವಾರದ ಒಳಗಡೆ ಳಲ ಗಂಟೆಗಳ ಸುದೀರ್ಘ ಕಾಲದ ಪಠಣೆ ಅಖಂಡ ಪಥ್ದೊಂದಿಗೆ ಆಚರಣೆ ಆರಂಭಿಸಲಾಗುತ್ತದೆ ನಗರದೆಲ್ಲೆಡೆ ಈ ಕೀರ್ತನೆಯ ಪರಣದ ಜಾಥಾ ಕೂಡಾ ಸಾಗುತ್ತಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡುಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಜನತೆಗೆ ಗುರು ನಾನಕ್ ಜಯಂತಿಯ ಶುಭಾಶಯ ಕೋರಿದ್ದಾರೆ ಈ ಶುಭದಿನದಂದು ಹಿಂದೂಗಳು ಪವಿತ್ರ ನದಿಗಳಲ್ಲಿ ಸ್ವಾನ ಮಾಡುತ್ತಾರೆ ಈ ದಿನವನ್ನು ದೇವ ದೀಪಾವಳಿ ಎಂದೂ ಕರೆಯಲಾಗುತ್ತದೆ ನೆರೆಯ ದೇಶ ಶ್ರೀಲಂಕಾದಲ್ಲಿಯೂ ಗುರು ನಾನಕ್ ಜಯಂತಿ ಆಚರಿಸಲಾಗಿದೆ

ಶ್ರೀಲಂಕಾದ ಭಾರತೀಯ ಹೈ ಕಮಿಷನರ್ ತರಣ್ಜಿತ್ ಸಿಂಗ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅಲ್ಲಿನ ಭಾರತೀಯ ಸಮುದಾಯದವರೂ ಕೂಡ ಕಾರ್ಯಕ್ರಮದಲ್ಲಿ ಶ್ರದ್ದಾ ಭಕ್ತಿಯಿಂದ ಪಾಲ್ಲೊಂಡರು ಪಾಕಿಸ್ತಾನದ ಕರಾಚಿಯಲ್ಲಿರುವ ಚೀನಾ ದೂತಾವಾಸದ ಬಳಿ ಇಂದು ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಭಯೋತ್ವಾದಕರು ಹಾಗೂ ಇಬ್ಬರು ಪೊಲೀಸರು ಮ್ವತಪಟ್ಟಿದ್ದಾರೆ

ಕಚೇರಿಯೊಳಗೆ ನುಗ್ಗಲು ಉಗ್ರರು ಯತ್ತಿಸಿದ್ದರು ಭದ್ರತಾ ಸಿಬ್ಬಂದಿ ಕೂಡಲೇ ಕಾರ್ಯೋನ್ಮುಖರಾಗಿ ಉಗ್ರರ ಯತ್ತವನ್ನು ವಿಫಲಗೊಳಿಸುವಲ್ಲಿ ಯಶಸ್ವಿಯಾದರು ಉಗ್ರರು ಸ್ಪೋಟಕಗಳಿದ್ದ ಕಾರಿನಲ್ಲಿ ಬಂದಿದ್ದರು ಎಂದು ಕರಾಚಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ

ಸಂಚಾರ ದಟ್ಟಣೆ ಮೂಲ ಸಂಪನ್ಮೂಲಗಳ ಕೊರತೆ ಮನೆ ದರಗಳ ಏರಿಕೆ ನೀಗಿಸುವ ಸಲುವಾಗಿ ಜನಸಂಖ್ಯಾಸ್ಸೋಟ ಕಡಿಮೆ ಮಾಡಲು ಬೀಜಿಂಗ್ನ ಅಧಿಕಾರಿಗಳು ಹಲವು ಜಾಗ್ಪತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂದು ಹೇಳಲಾಗಿದೆ

ಆರಂಭಿಕ ಪಂದ್ಯದಲ್ಲಿ ಸೋತಿರುವ ಭಾರತಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ